ಸುಪ್ರೀಂ ಕೋರ್ಟ್ನಿಂದ ಬಿಸಿಸಿಐನ ಮೊದಲ ಓಂಬಡ್ಸ್ಮನ್ ಆಗಿ ನಿವ್ವತ್ತ

ಅದ್ಯಾದೇಶಗಳಿಗೆ ರಾಷ್ಟ್ರಪತಿ ಅಂಕಿತ

ಪ್ರಾದೇಶಿಕ ಹಾಗೂ ಜಾಗತಿಕ ಸಮಸ್ಯೆಗಳನ್ನು ಕುರಿತು ಇಬ್ಬರೂ ನಾಯಕರು ಪರಸ್ಪರ ಚರ್ಚಿಸಲಿದ್ದು ಹಲವು ಒಪ್ಪಂದಗಳಿಗೆ ಸಹಿ ಹಾಕುವ ನಿರೀಕ್ಷೆಯಿದೆ ನಂತರ ಪ್ರಧಾನಿ ನರೇಂದ್ರ ಮೋದಿ ಕೊರಿಯಾದ ರಾಷ್ಟ್ರೀಯ ಸ್ಮಾರಕಕ್ಕೆ ಭೇಟಿ ನೀಡಿ ಗೌರವ ಸಮರ್ಪಿಸಲಿದ್ದಾರೆ ನವದೆಹಲಿಗೆ ಹಿಂತಿರುಗುವ ಮುನ್ನ ಅಂತಾರಾಷ್ಟೀಯ ಸಹಕಾರ ಜಾಗತಿಕ ಅಭಿವೃದ್ದಿ ಹಾಗೂ ಮಾನವ ಅಭಿವೃದ್ದಿಗೆ ನೀಡಿರುವ ಕೊಡುಗೆಗಾಗಿ ಮೋದಿಯವರಿಗೆ ಸಿಯೋಲ್ ಶಾಂತಿ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು

ಇದರಿಂದಾಗಿ ಭಾರತದಲ್ಲಿ ಪ್ರವಾಸೋದ್ಯಮ ಬೆಳೆಯಲು ಸಹಾಯವಾಗುತ್ತದೆ ಹಾಗೂ ರಾಷ್ಟ್ಕೆ ಸೇವೆ ಸಲ್ಲಿಸಿದಂತಾಗುತ್ತದೆ ಎಂದು ಮೋದಿ ತಿಳಿಸಿದರು ಸಿಯೋಲ್ನ ಯೋನ್ಸೀ ವಿಶ್ವವಿದ್ಯಾಲಯದ ಆವರಣದಲ್ಲಿ ಮಹಾತ್ಮಗಾಂಧಿ ಪುತ್ತಳಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅನಾವರಣಗೊಳಿಸಿದರು ಈ ಸಂದರ್ಭದಲ್ಲಿ ಮಾತನಾದಿದ ಅವರು ಭಯೋತ್ವಾದನೆ ಹಾಗೂ ಹವಾಮಾನ ಬದಲಾವಣೆ ಈ ಎರಡೂ ಮಾನವ ಕುಕ್ಕೆ ದೊಡ್ಡ ಬೆದರಿಕೆಗಳಾಗಿವೆ ಮಹಾತ್ಮ ಗಾಂಧೀಜಿಯವರ ಜೀವನ ಮತ್ತು ಅವರ ನೀತಿಗಳು ಈ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ನೀಡಲಿವೆ ಎಂದರು

ಯುಎನ್ಎಸ್ಸಿ ಹುತಾತ್ಮ ಯೋಧರ ಕುಟುಂಬಗಳಿಗೆ ಸಂತಾಪ ಸೂಚಿಸಿ ಶೋಕ ವ್ಯಕ್ತಪಡಿಸಿದೆ ಅಲ್ಲದೆ ಗಾಯಗೊಂಡಿರುವವರು ಶೀಘ್ರ ಗುಣಮುಖರಾಗಲಿ ಎಂದು ಹಾರ್ವೆಸಿದೆ ಈ ಭಯೋತ್ವಾದಕರ ದಾಳಿ ಅತ್ಯಂತ ಹೇಯ ಹಾಗೂ ಹೀನಕೃತ್ಯ ಎಂದು ಭದ್ರತಾ ಮಂಡಳಿ ಹೇಳಿದ್ದು ಕೃತ್ಯದ ಹೊಣೆ ಹೊತ್ತಿರುವ ಪಾಕಿಸ್ತಾನ ಮೂಲದ ಜೈಡ್ ಎ ಮೊಹಮದ್ ಸಂಘಟನೆಯ ಕ್ರಮವನ್ನು ಬಲವಾಗಿ ಖಂಡಿಸಿದೆ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗಿರುವವರನ್ನು ನ್ಯಾಯಕ್ಕೆ ಒಳಪಡಿಸುವ ಅಗತ್ಯತೆ ಇದೆ ಎಂದು ಸದಸ್ಯ ರಾಷ್ಟ್ರಗಳು ಬಲವಾಗಿ ಪ್ರತಿಪಾದಿಸಿವೆ ಇದಕ್ಕೂ ಮುನ್ನ ವಿಶ್ವಸಂಸ್ಡೆಯ ಮಹಾಪ್ರಧಾನ ಕಾರ್ಯದರ್ಶಿ ಆಂಥೋಣಿಯೋ ಗುಟಿರರ್ಸ್ ಕೂಡ ದಾಳಿಯನ್ನು ಬಲವಾಗಿ ಖಂಡಿಸಿದರಲ್ಲದೆ ಈ ಕೃತ್ಯದ ಹಿಂದಿರುವವರನ್ನು ನ್ಯಾಯಕ್ಕೆ ಒಳಪಡಿಸಬೇಕು ಎಂದು ಹೇಳಿದರು ಅಂತಾರಾಷ್ಟೀಯ ಸಮುದಾಯ ಘಟನೆ ಬಗ್ಗೆ ತೀವ್ರ ಸಂತಾಪ ವ್ಯಕ್ತಪಡಿಸಿ ಭಯೋತ್ಸಾದನೆಯ ವಿರುದ್ದ ಹೋರಾಟಕ್ಕೆ ಭಾರತಕ್ಕೆ ಬೆಂಬಲ ಸೂಚಿಸಿದೆ ಜ್ಟಿಷ್ ಎ ಮೊಹಮದ್ ಸಂಘಟನೆಯ ಮುಖ್ಯಸ್ತ ಮಸೂದ್ ಅಜರ್ನನ್ನು ಜಾಗತಿಕ ಭಯೋತ್ಸಾದಕರ ಪಟ್ಟಿಯಲ್ಲಿ ಸೇರಿಸುವಂತೆ ಭಾರತ ನಡೆಸುತ್ತಿರುವ ಪ್ರಯತ್ತಗಳಿಗೆ ಮತ್ತಷ್ಟು ಬಲ ಬಂದಿದ್ದು ಆತನನ್ನು ನಿಷೇಧಿಸಲು ವಿಶ್ವಸಂಸ್ದೆಯಲ್ಲಿ ಫ್ರಾನ್ಸ್ ಸದ್ಯದಲ್ಲೇ ಪ್ರಸ್ತಾವವನ್ನು ಮಂಡಿಸುವ ಸಾಧ್ಯತೆ ಇದೆ ಪಾಕಿಸ್ತಾನಕ್ಕೆ ಹರಿಯುವ ನದಿಗಳ ನೀರಿನ ಪಾಲನ್ನು ನಿಲ್ಲಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಕೇಂದ್ರ ಜಲಸಂಪನ್ಮೂಲ ಸಚಿವ ನಿತಿನ್ ಗಡ್ಕರಿ ತಮ್ಮ ಸರಣಿ ಟ್ವೀಟ್ಗಳಲ್ಲಿ ಪೂರ್ವದ ನದಿಗಳಿಂದ ನೀರನ್ನು ಭಾರತ ತಿರುಗಿಸಲಿದೆ ಮತ್ತು ಅದನ್ನು ಜಮ್ಮು ಮತ್ತು ಕಾಶ್ಟೀರ ಹಾಗೂ ಪಂಜಾಬ್ಗೆ ಪೂರೈಸಲಾಗುವುದು ಎಂದು ಹೇಳಿದ್ದಾರೆ ಸಿಂಧೂ ನದಿ ಒಪ್ಸಂದದಂತೆ ಕೆಲವು ಷರತ್ನಿಗೆ ಒಳಪಟ್ಟು ಪೂರ್ವದಿಂದ ಹರಿಯುವ ರಾವಿ ಬಿಯಾಸ್ ಸಣ್ಣಜ್ ಮತ್ತಿತರ ನದಿಗಳ ನೀರನ್ನು ಬಳಕೆ ಮಾಡುವ ಹಕ್ಕನ್ನು ಭಾರತ ಹೊಂದಿದೆ ಪಾಕಿಸ್ತಾನಕ್ಕೆ ಪಶ್ಚಿಮಕ್ಕೆ ಹರಿಯುವ ಸಿಂಧು ಜೀಲಂ ಮತ್ತು ಚಿನಾಬ್ ನದಿಗಳ ನೀರನ್ನು ಬಳಕೆ ಮಾಡುವ ಹಕ್ಕಿದೆ ಎಂದು ಅವರು ಹೇಳಿದ್ದಾರೆ ರಾವಿ ನದಿಗೆ ಶಾಹಾಪುರ್ ಕಂಡಿ ಬಳಿ ಜಲಾಶಯ ನಿರ್ಮಾಣ ಕಾರ್ಯ ಆರಂಭವಾಗಿದೆ ಮತ್ತು ಊಜ್ ಯೋಜನೆಯ ಮೂಲಕ ಭಾರತದ ನೀರಿನ ಪಾಲನ್ನು ಜಮ್ಮು ಮತ್ತು ಕಾಶ್ಮೀರಕ್ನೆ ಬಳಕೆ ಮಾಡಿಕೊಳ್ಳಲಾಗುವುದು

ಈ ಎಲ್ಲಾ ಯೋಜನೆಗಳನ್ನು ರಾಷ್ವೀಯ ಯೋಜನೆಗಳೆಂದು ಘೋಷಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ

ರಾಜ್ಯ ಕ್ರಿಕೆಟ್ ಸಂಸ್ಡೆಗಳ ನಡುವಿನ ಆಟಗಾರರಿಗೆ ಸಂಬಂಧಿಸಿದ ವಿವಾದಗಳನ್ನು ಬಗೆಹರಿಸುವುದು ಮತ್ತು ಹಣಕಾಸು ವ್ಯವಹಾರಗಳನ್ನು ನೋಡಿಕೊಳ್ಳುವುದು ಓಂಬಡ್ಸ್ಮನ್ ಕಾರ್ಯವಾಗಿದೆ ಅಲ್ಲದೆ ಸುಪ್ರೀಂಕೋರ್ಟ್ ಬಿಸಿಸಿಐನ ಆಡಳಿತ ವ್ಯವಹಾರಗಳ ಮೇಲೆ ನಿಗಾ ಇಡಲು ಆಡಳಿತಗಾರರ ಸಮಿತಿಯೊಂದನ್ನು ನೇಮಿಸಿದೆ

ಸಂಗಮದಲ್ಲಿ ಪವಿತ್ರ ಸ್ವಾನ ಮಾಡಿದ ನಂತರ ಅವರು ಗಂಗಾ ಪೂಜೆ ನೆರವೇರಿಸುವರು ಕುಂಭದ ಜೊತೆಗೆ ಅವರು ಅಕ್ಷಯ್ವಣ್ ಮತ್ತು ಸರಸ್ನತಿ ಕೂಪ್ನಲ್ಲಿ ನಡೆಯಲಿರುವ ಇತರೆ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗಲಿದ್ದಾರೆ

ಮುಸ್ಲಿಂ ಮಹಿಳೆಯರ ವಿವಾಹ ಕುರಿತ ಹಕ್ಕುಗಳ ರಕ್ಷಣೆಯ ಎರಡನೇ ಸುಗ್ರೀವಾಜ್ಞೆಯನ್ನು ಮತ್ತೆ ಹೊರಡಿಸಲಾಗಿದೆ ಆ ಪ್ರಕಾರ ತ್ರಿವಳಿ ತಲಾಖ್ ಪದ್ದತಿ ಕಾನೂನುಬಾಹಿರ ಮತ್ತು ಅಸಂವಿಧಾನಿಕವಾಗಿದ್ದು ತಪ್ಪಿತಸ್ಡರಿಗೆ ಮೂರು ವರ್ಷಗಳವರೆಗೆ ಜೈಲು ಶಿಕ್ಷೆ ಹಾಗೂ ದಂಡ ವಿಧಿಸಲು ಅವಕಾಶವಿದೆ ಇದು ವಿವಾಹಿತ ಮುಸ್ಲಿಂ ಮಹಿಳೆಯರ ಹಕ್ಕು ರಕ್ಷಿಸುವುದಲ್ಲದೆ ದಿಧೀರ್ ತಲಾಖ್ ಮೂಲಕ ವಿವಾಹ ವಿಚ್ಚೇದನ ನೀಡುವ ಪದ್ದತಿಯನ್ನು ಕೊನೆಗಾಣಿಸುತ್ತದೆ ಸುಗ್ರಿವಾಜ್ಞೆಯಲ್ಲಿ ಅಪ್ರಾಪ್ತ ಮಕ್ಕಳ ಸುಪರ್ದಿ ಮತ್ತು ಅವರಿಗೆ ನಿರ್ವಹಣಾ ವೆಚ್ಚ ನೀಡುವ ಅಂಶಗಳೂ ಸೇರಿವೆ ದೇಶದಲ್ಲಿ ಅಕ್ರಮ ಠೇವಣಿ ಸಂಗ್ರಹ ಚಟುವಟಿಕೆಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಕೇಂದ್ರೀಯ ಶಾಸನವೊಂದು ಜಾರಿಗೆ ಬರುವಂತೆ ಅನಿಯಂತ್ರಿತ ಠೇವಣಿ ಯೋಜನೆಗಳ ನಿಷೇಧ ಸುಗ್ರೀವಾಜ್ಞೆ ಹೊರಡಿಸಲಾಗಿದೆ ಭಾರತೀಯ ವೈದ್ಯಕೀಯ ಮಂಡಳಿ ತಿದ್ದುಪಡಿಯ ಎರಡನೇ ಸುಗ್ರೀವಾಜ್ಞೆ ಹೊರಡಿಸಲಾಗಿದ್ದು ಅದರಲ್ಲಿ ಈ ಮೊದಲು ಜಾರಿಗೊಳಿಸಲಾದ ಸುಗ್ರೀವಾಜ್ಞೆಯಲ್ಲಿನ ಅಂಶಗಳಂತೆ ಆಡಳಿತ ಮಂಡಳಿ ಸದಸ್ಯರು ಈಗಾಗಲೇ ಕೈಗೊಂಡಿರುವ ಕಾರ್ಯವನ್ನು ಮತ್ತಷ್ಟು ಪರಿಣಾಮಕಾರಿಗೊಳಿಸುವ ಅಂಶ ಸೇರಿದೆ ಅಂತೆಯೇ ಕಂಪನಿಗಳ ತಿದ್ದುಪಡಿಯ ಎರಡನೇ ಸುಗ್ರೀವಾಜ್ಞೆ ಹೊರಡಿಸಲಾಗಿದೆ ಇದರಡಿ ಕೆಲವು ಕಂಪನಿಗಳಿಗೆ ನ್ಯಾಯಮಂಡಳಿ ನಿಗದಿಪಡಿಸಿದ್ದನ್ನು ಹೊರತುಪಡಿಸಿ ಭಿನ್ನ ಹಣಕಾಸು ವರ್ಷ ಹೊಂದಲು ಅವಕಾಶ ಮಾಡಿಕೊಡುವ ಅಧಿಕಾರ ಕೇಂದ್ರ ಸರಕಾರಕ್ಕೆ ಲಭ್ಯವಾಗಲಿದೆ ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಉಗ್ರರು ಹಾಗು ಜಂಟಿ ಕಾರ್ಯಪದೆ ಭದ್ರತಾ ಸಿಬ್ಬಂದಿ ನಡುವೆ ಗುಂಡಿನ ಚಕಮಕಿ ನಡೆದಿದೆ ವಾರಪೋರಾ ಸೋಪೋರ್ ಪ್ರದೇಶದಲ್ಲಿ ಉಗ್ರರು ಅಡಗಿರುವ ಖಚಿತ ಮಾಹಿತಿ ಆಧಾರದಲ್ಲಿ ಶೋಧ ಕಾರ್್ಯಾಚರಣೆ ನಡೆದ ಸಂದರ್ಭ ಗುಂಡಿನ ಚಕಮಕಿ ನಡೆದಿದೆ ಲಷ್ಕರ್ ಎ ತೋಯ್ಚಾಕ್ಕೆ ಸೇರಿದವರು ಎನ್ನಲಾದ ಇಬ್ಬರು ಉಗ್ರರು ಅಲ್ಲಿ ಸಿಲುಕಿದ್ದು ಗುಂಡಿನ ದಾಳಿ ಮುಂದುವರೆಸಿದ್ದಾರೆ ಎಂದು ವರದಿಯಲ್ಲಿ ತಿಳಿಸಿದೆ

ಚೌಧರಿ ಹೇಳಿದ್ದಾರೆ

ಭಾರತ ಮತ್ತು ರಷ್ಯಾ ಆರ್ಥಿಕ ಸಹಕಾರ ಕುರಿತಂತೆ ತಮ್ಮ ಪ್ರಯತ್ತಗಳನ್ನು ಇನ್ನಷ್ಟು ಚುರುಕುಗೊಳಿಸಬೇಕು ಮತ್ತು ಅವುಗಳನ್ನು ಮಾರುಕಟ್ನೆ ಶಕ್ತಿಗಳೊಂದಿಗೆ ಸಂಯೋಜಿಸಬೇಕು ಎಂದು ಹೇಳಿದರು ಇರಾನ್ ತನ್ನ ದೇಶದ ಪಶ್ಚಿಮ ಭಾಗದಲ್ಲಿ ಎರಡು ಉಗ್ರಗಾಮಿಗಳ ಕೇಂದ್ರಗಳನ್ನು ಗುರುತಿಸಿ ಅದನ್ನು ನಾಶಪಡಿಸಿರುವುದಾಗಿ ಹೇಳಿದೆ

ಸದ್ಯ ಟೂರ್ನಿಯಲ್ಲಿ ಉಳಿದಿರುವ ಏಕ್ವೆಕ ಭಾರತೀಯ ಆಟಗಾರ್ತಿಯಾಗಿದ್ದಾರೆ

ಅದೇ ರೀತಿ ಡಬಲ್ಪ್ ವಿಭಾಗದಲ್ಲಿ ಕೃಷ್ಣಪ್ರಸಾದ್ ಗರಗ ಮತ್ತು ಧ್ರುವ ಕಪಿಲ ಕೂಡ ಟೂರ್ನಿಯಿಂದ ಹೊರಬಿದ್ದಿದ್ದಾರೆ